ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯ ಬಳಿಕ ಈ ಮಾಹಿತಿ ನೀಡಿದ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ ಜೆ

ಮಾಧುಸ್ವಾಮಿ ಭಾರಿ ಮಳೆ ಮತ್ತು ಪ್ರವಾಹದಿಂದ ದೆಳಗಾವಿ ಜಿಲ್ಲೆ ತತ್ತರಿಸಿದ್ದು ಈ ಬಾರಿ ಅಧಿವೇಶನವನ್ನು ಅಲ್ಲಿ ನಡೆಸುತ್ತಿಲ್ಲ ಎಂದರು ಕಳೆದ ಸರ್ಕಾರ ಮಂಡಿಸಿದ್ದ ಮುಂಗಡ ಪತ್ರಕ್ಷೆ ಬಹುತೇಕ ಒಪ್ಪಿಗೆ ಪಡೆಯುವ ಸಾಧ್ಯತೆಗಳವೆ ಜೊತೆಗೆ ಪ್ರವಾಹದ ಹಿನ್ನೆಲೆ ಪೂರಕ ಬಜೆಟ್ಗೂ ಅಧಿವೇಶನದಲ್ಲಿ ಅನುಮೋದನೆ ಪಡೆಯಲಾಗುವುದು ಎಂದು ತಿಳಿಸಿದರು

ತುಮಕೂರು ಮಂಡ್ಡ ವಿಜಯಪುರ ಚಿತ್ರದುರ್ಗ ಬಾಗಲಕೋಟೆ ದಾವಣಗೆರೆ ಚಿಕ್ಕಮಗಳೂರು ಹಾವೇರಿ ಕೋಲಾರ ಚಿಕ್ಕಬಳ್ಯಾಪುರ ಜಿಲ್ಲಾ ಆಸ್ಪತ್ರೆಗಳಲ್ಲಿ ತಲಾ ಒಂದು ಕೋಟ ರೂಪಾಯಿ ವೆಚ್ಚದಲ್ಲಿ ಗರ್ಭಕೋತ ಕಂಠದ ಕ್ವಾನ್ಸರ್ ಹಾಗೂ ಸ್ತನ ಕ್ಯಾನ್ಸರ್ ಪತ್ತೆ ಹಚ್ಚುವ ಯಂತ್ರೋಪಕರಣಗಳನ್ನು ಅಳವಡಿಸಲು ಸಭೆ ತೀರ್ಮಾನಿಸಿದೆ ಹಿಂದುಳದ ವರ್ಗಗಳ ಕಲ್ಕಾಣ ಇಲಾಖೆಯ ಹೊಸ ಸೇವಾ ನಿಯಮ ಜಾರಿ

ಮಕ್ಕಳಲ್ಲಿನ ಅಪೌಷ್ಟಿಕತೆ ರಕ್ತಹಿನತೆ ಸೇರಿದಂತೆ ವಿವಿಧ ಸಮಸ್ಥೆಗಳನ್ನು ತಡೆಗಟ್ಟುವ ಪೋಷಣ ಅಭಿಯಾನ ರಾಜ್ಯಾದ್ಯಂತ ವಿಸ್ತರಿಸಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು

ಎ ಪಿ

ಎಸ್ ಪಿ ಯೋಜನೆ ಹಣವನ್ನು ಶ್ರವಾಹ ಪೀಡಿತ ಪರಿಶಿಷ್ಟ ಜಾತಿ ಪಂಗಡದ ಅಭಿವೃದ್ದಿಗೆ ಬಳಕೆ ಮಾಡಲು ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ ಎಂದರು

ಎಸ್ ಯಡಿಯೂರಪ್ಪ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪರಿಣಾಮಕಾರಿ ಪ್ರತಿಪಕ್ಷವಾಗಿ ಕಾರ್ಯ ನಿರ್ವಹಿಸಬೇಕಿರುವ ಕಾಂಗ್ರೆಸ್ ಅನಗತ್ತ ಗೊಂದಲ ಸೃಷ್ಟಿಸುತ್ತಿದೆ ಪ್ರವಾಹ ಪರಿಹಾರ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರು ರಾಜಕಾರಣ ಮಾಡುವುದು ನಿಲ್ಲಿಸಲಿ ಎಂದರು ಪ್ರವಾಹದಿಂದ ಮನೆಗಳನ್ನು ಕಳೆದುಕೊಂಡವರಿಗೆ ಮನೆ ನಿರ್ಮಿಸುವ ಕಾರ್ಯ ಆರಂಭವಾಗಿದೆ ತುರ್ತು ಪರಿಹಾರಕ್ಷೆ ಅಗತ್ತ ಹಣಕಾಸಿನ ನೆರವು ಒದಗಿಸಲಾಗಿದೆ ಎಂದು ಹೇಳಿದರು ದೇಶದ ಹಲವು ರಾಜ್ಯಗಳಲ್ಲಿ ಪ್ರವಾಹ ಪರಿಸ್ಥಿತಿ ಇದೆ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳಗೂ ಒಟ್ಟಿಗೆ ಅನುದಾನ ಬಿಡುಗಡೆ ಮಾಡಲಿದೆ ಪ್ರಧಾನಿಯವರ ಬಳಿ ಸರ್ವ ಪಕ್ಷ ನಿಯೋಗ ಕರೆದೊಯ್ಟುವ ಅಗತ್ತವಿಲ್ಲ ಎಂದು ಯಡಿಯೂರಪ್ಪ ಸ್ಪಪ್ಟಪಡಿಸಿದರು

ಬಹುತೇಕ ಕಡೆ ಪ್ರವಾಹಪೀಡಿತ ಗ್ರಾಮಗಳ ಸ್ಥಳಾಂತರ ಹಾಗೂ ಪುರ್ನವಸತಿಗೆ ಸಂತ್ರಸ್ತರು ಬೇಡಿಕೆ ಇಟ್ಟದ್ದಾರೆ ಆ ಕುರಿತು ರಾಜ್ಯ ಸರ್ಕಾರ ಇದುವರೆಗೆ ಯಾವುದೇ ಕ್ರಮ ಜರುಗಿಸಿಲ್ಲ ಎಂದು ಅವರು ಹೇಳಿದರು ರಾಜ್ಟಕ್ಕೆ ಬಂದರೂ ಶ್ರಧಾನಿ ನರೇಂದ್ರ ಮೋದಿ ಶ್ರವಾಹಪೀಡಿತ ಪ್ರದೇಶಗಳಿಗೆ ಭೇಟ ಕೊಡಲಿಲ್ಲ ಕೇಂದ್ರದಿಂದ ಪರಿಹಾರ ಫೋಷಣೆಯಾಗಿಲ್ಲ ಪರಿಹಾರ ತರುವಲ್ಲಿ ರಾಜ್ಯ ಸರ್ಕಾರ ಕೂಡಾ ಮೌನ ವಹಿಸಿದೆ ಎಂದು ಸಿದ್ದರಾಮಯ್ಯ ಟೀಕಿಸಿದರು

ಹೊಸದಿಲ್ಲಿಯಲ್ಲಿ ನಿನ್ನೆ ನಡೆದ ಸಂಪುಟ ಸಭೆಯ ನಂತರ ಕೇಂದ್ರ ಹಣಕಾಸು ಖಾತೆ ಸಚಿವೆ ನಿರ್ಮಲಾ ಸೀತಾರಾಮನ್ ನಿರ್ಣಯಗಳ ಕುರಿತು ಮಾಹಿತಿ ನೀಡಿ ಇ ಸಿಗರೇಟ್ ಮಾರಾಟ ಮತ್ತು ಉತ್ಪಾದನೆ ಮಾತ್ರವಲ್ಲದೇ ಅವುಗಳ ಆಮದು ರಫ್ತು ಸಾಗಣೆ ವಿತರಣೆ ಸಂಗ್ರಹ ಆನ್ಲೈನ್ ಮಾರಾಟ ಹಾಗೂ ಜಾಹೀರಾತುಗಳನ್ನು ನಿಷೇಧಿಸಲಾಗಿದೆ ಎಂದರು ನಿಯಮ ಉಲ್ಲಂಘಿಸಿದವರಿಗೆ ಒಂದು ವರ್ಷ ಚೈಲು ಶಿಕ್ಷೆ ಮತ್ತು ಒಂದು ಲಕ್ಷ ರೂಪಾಯಿ ದಂಡ ವಿಧಿಸಲಾಗುವುದು

ದೇಶದ ರೈತರಲ್ಲಿ ಬೀಜ ವೈವಿಧ್ಯ ಹಾಗೂ ಸಾವಯವ ಕೃಷಿಯ ಕುರಿತು ಜಾಗೃತಿ ಮೂಡಿಸುವ ಅಗತ್ಯವಿದೆ ಎಂದು ಕೇಂದ್ರ ಕೃಷಿ ಹಾಗೂ ರೈತ ಕಲ್ಟಾಣ ಖಾತೆ ಸಹಾಯಕ ಸಚಿವ ಪರಶೋತ್ತಮ್ ರುಪಾಲಾ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ಆರಂಭವಾದ ನಾಲ್ಕು ದಿನಗಳ ವಿಶ್ವ ಬೀಜ ವ್ಯಾಪಾರ ಮತ್ತು ತಂತ್ರಜ್ಞಾನ ಸಮಾವೇಶ ಉದ್ಘಾಟಿಸಿ ಮಾತನಾಡಿದ ಅವರು ಮಿಶ್ರ ತಳಿ ಮತ್ತು ಬೀಜ ಉತ್ವಾದನೆ ಕುರಿತು ಇನ್ನಷ್ಟು ಸಂಶೋಧನೆಯ ಅಗತ್ಯವಿದೆ ಭಾರತವನ್ನು ಜಾಗತಿಕವಾಗಿ ಬೀಜೋತ್ವಾದನೆಯ ತಾಣವನ್ನಾಗಿಸುವ ಅತ್ಯುತ್ತಮ ಅವಕಾಶವಿದ್ದು ಈ ವಲಯದ ಭಾಗಿದಾರರು ಇದನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದರು

ಕುಮಾರಸ್ವಾಮಿ ಅಸಮಾಧಾನ ವ್ಯಕ್ಷಪಡಿಸಿದ್ದಾರೆ ಈ ಕುರಿತು ಟ್ವೀಟ್ ಮಾಡಿರುವ ಅವರು ಜೀವ ವೈವಿಧ್ಯ ತಾಣ ರೋರಿಚ್ ಎಸ್ಟೇಟನಲ್ಲಿ ಫಿಲಂ ಸಿಟ ನಿರ್ಮಾಣದ ತೀರ್ಮಾನ ಸಮರ್ಥನೀಯವಲ್ಲ ಇದು ಫಿಲಂ ಸಿಟಿಗೆ ಸೂಕ್ತವಲ್ಲ ಹಾಗೇನಾದರೂ ಇಲ್ಲಿ ಫಿಲಂ ಸಿಟ ಕಟ್ಟದರೆ ಪರಿಸರ ನಾಶದ ಜತೆಗೆ ಮಾನವ ವನ್ಯ ಮೃಗಗಳ ಸಂಘರ್ಷಕ್ಕೆ ದಾರಿ ಮಾಡಿಕೊಟ್ಟಂತಾಗುತ್ತದೆ ಎಂದಿದ್ದಾರೆ ಫಿಲಂ ಸಿಟಿಯನ್ನು ರಾಮನಗರದಲ್ಲಿ ಕಟ್ಟುವ ಕುರಿತು ತಮ್ಮ ಆಡಳಿತಾವಧಿಯಲ್ಲಿ ಸರ್ಕಾರ ತೀರ್ಮಾನಿಸಿತ್ತು ಆ ಮೂಲಕ ರಾಮನಗರ ಬೆಂಗಳೂರು ಬೆಂ ಗ್ರಾಮಾಂತರ ಬೆಲ್ಲೆಯ ಯುವಕರಿಗೆ ಉದ್ಯೋಗ ಸೃಷ್ಟಿಸುವುದು ಯೋಜನೆಯ ಉದ್ದೇಶವಾಗಿತ್ತು ಎಂದು ಕುಮಾರಸ್ವಾಮಿ ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ

ಬೆಂಗಳೂರಿನಲ್ಲಿ ನಿನ್ನೆ ವಿದೇಶಿ ರಾಯಭಾರಿಗಳು ಹೂಡಿಕೆದಾರರು ಉದ್ದಮಿಗಳೊಂದಿಗೆ ನಡೆದ ಸಮಲೋಚನಾ ಸಭೆಯಲ್ಲಿ ಮಾತನಾಡಿದ ಅವರು ನೂತನ ಕೈಗಾರಿಕಾ ನೀತಿಯನ್ನು ಜಾರಿಗೆ ತರುವ ನಿಟ್ಟನಲ್ಲಿ ಕರಡು ಪ್ರತಿಯನ್ನು ಸರ್ಕಾರ ಸಿದ್ದಪಡಿಸುತ್ತಿದೆ ಎಂದರು ವಿದೇತಿ ನೇರ ಬಂಡವಾಳ ಹೂಡಿಕೆಯಲ್ಲಿ ರಾಜ್ಯ ದೇಶದಲ್ಲಿಯೇ ಮೂರನೇ ಸ್ಥಾನ ಹೊಂದಿದೆ ಮುಂದಿನ ದಿನಗಳಲ್ಲಿ ಮೊದಲ ಸ್ಥಾನಕ್ಕೆ ತರುವ ನಿಟ್ಟನಲ್ಲಿ ಪೂರಕ ವಾತವಾರಣ ನಿರ್ಮಾಣ ಮಾಡಲಾಗುತ್ತಿದೆ ಈ ಹಿನ್ನೆಲೆ ಮುಂದಿನ ಐದು ವರ್ಷಕ್ಕೆ ನೂತನ ಕೈಗಾರಿಕಾ ನೀತಿ ಸಿದ್ದಪಡಿಸಲಾಗುತ್ತಿದೆ ಎಂದು ತಿಳಿಸಿದರು ಸಭೆಯಲ್ಲಿ ಸ್ವಿಟ್ಟರ್ಲೆಂಡ್ ಡೆನ್ಮಾರ್ಕ್ ಕೆನಡಾ ಇಸ್ರೇಲ್ ಸ್ವೇನ್ ಮತ್ತಿತರ ದೇಶಗಳ ರಾಯಭಾರಿಗಳು ಪಾಲ್ಗೊಂಡಿದ್ದರು

ಗರ್ಭಣಿ ಬಾಣಂತಿಯರಿಗೆ ಮದ್ದಾಹ್ನದ ಬಿಸಿಯೂಟದ ಜೊತೆ ಮೊಟ್ಟೆ ಹಾಲು ಕಡಲೆ ಚಿಕ್ಕಿ ಹಾಗೂ ಹಸಿರು ತರಕಾರಿಗಳನ್ನು ನೀಡುವುದು ಉಚಿತ ವೈದ್ಯೋಪಚಾರ ಹಾಗೂ ಚುಚ್ಚುಮದ್ದುಗಳನ್ನು ನೀಡಲಾಗುತ್ತಿದೆ ಎಂದು ನಮ್ಮ ಪ್ರತಿನಿಧಿ ವರದಿ ಮಾಡಿದ್ದಾರೆ ತಾಯಂದಿರು ಹಾಗೂ ಶಿಶುವಿನ ಮರಣವನ್ನು ತಪ್ಪಿಸುವುದು ತಾಯಿ ಮತ್ತು ಮಗುವಿನ ಅಪೌಷ್ಟಿಕತೆಯನ್ನು ದೂರ ಮಾಡುವುದರ ಜೊತೆಗೆ ರಕ್ಷೀನತೆಯನ್ನು ತಡೆಗಟ್ಟುವುದು ಪೋಷಣಾ ಅಭಿಯಾನ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಈಗ ಚುಟುಕು ಸುದ್ದಿ ಕರ್ನಾಟಕ ರಾಜ್ಯ ಉನ್ನತ ಶಿಕ್ಷಣ ಮಂಡಳಿಯಿಂದ ನಡೆದ ಶಿಕ್ಷಣ ಗುಣಮಟ್ಟದ ಮೌಲ್ಯ ಪ್ರಮಾಣೀಕರಣದಲ್ಲಿ ದಾವಣಗೆರೆ ವಿಶ್ವವಿದ್ಯಾಲಯ ತ್ರೀ ಸ್ಟಾರ್ ಮನ್ನಣೆ ಪಡೆದಿದೆ ಎಂದು ವಿಶ್ವವಿದ್ಯಾಲಯದ ಕುಲಪತಿ ಪ್ರೊ ಶರಣಪ್ಪ ಹಲಸೆ ತಿಳಿಸಿದ್ದಾರೆ ಹೊರ ರಾಜ್ಯ ಮಹಾರಾಷ್ಟ ವಿದ್ಯಾರ್ಥಿಗಳಿಗೆ ಪ್ರಸಕ್ತ ಸಾಲಿನ ಕನ್ನಡ ಮಾಧ್ಯಮ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು